ದೇಶದ ಗಡಿಗಳ ಇತಿಹಾಸ ಕುರಿತ ಲೇಖನಗಳ ಬರಹಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮ್ಮತಿ

ಪಾಕಿಸ್ತಾನ ಸಹಜ ರಾಷ್ಟ್ರವಾಗುವವರೆಗೆ ಹಾಗೂ ಗಡಿಯಾಚೆಗಿನ ಭಯೋತ್ಪಾದನೆ ನಿಲ್ಲಿಸುವವರೆಗೂ ಅದರೊಂದಿಗೆ ಯಾವುದೇ ಮಾತುಕತೆ ಇಲ್ಲ ವಿದೇಶಾಂಗ ಸಚಿವ ಎಸ್

ಮಧ್ಯಪ್ರಾಚ್ಯ ಜಲಮಾರ್ಗಗಳ ನಿಯಂತ್ರಣಕ್ಕೆ ಇರಾನ್ನಿಂದ ಇರುವ ಬೆದರಿಕೆಗಳ ಹಿನ್ನೆಲೆಯಲ್ಲಿ ಅಮೆರಿಕ ನೇತೃತ್ವದ ಸಮ್ಮಿಶ್ರ ಗುಂಪಿಗೆ ಸೇರ್ಪಡೆಯಾದ ಸೌದಿ ಅರೆಬಿಯಾ ದೇಶದ ಗಡಿಗಳ ಇತಿಹಾಸ ಕುರಿತ ಲೇಖನಗಳ ಬರಹ ಕಾರ್ಯಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮ್ಮತಿ ನೀಡಿದ್ದಾರೆ ನಿನ್ನೆ ಅವರು ಭಾರತೀಯ ಐತಿಹಾಸಿಕ ಸಂಶೋಧನಾ ಮಂದಳಿಯ ಪ್ರಮುಖ ವ್ಯಕ್ತಿಗಳ ಹಾಗೂ ನೆಹರು ಸ್ಮಾರಕ ಮ್ಯೂಸಿಯಂ ಮತ್ತು ಗ್ರಂಥಾಲಯ ಪುರಾತತ್ವ ಮಹಾನಿರ್ದೇಶನಾಲಯ ಗ್ಬಹ ವ್ಯವಹಾರಗಳ ಸಚಿವಾಲಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹಾಗೂ ರಕ್ಷಣಾ ಸಚಿವಾಲಯಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಈ ಹೊಸ ಕಾರ್ಯ ಗದಿ ಸಂಬಂಧದ ಹಲವಾರು ಅಂಶಗಳನ್ನು ಒಳಗೊಂಡಿರುತ್ತದೆ ಗದಿ ಗುರುತಿಸುವಿಕೆ ಗದಿ ಪತ್ರೆ ಗಡಿ ಸ್ಥಳಾಂತರ ಹಾಗೂ ಸೇನಾಪಡೆಗಳ ಪಾತ್ರ ಗಡಿ ಪ್ರದೇಶದ ಜನರ ಪಾತ್ರ ಅವರ ಸಂಸ್ಕೃತಿ ಹಾಗೂ ಸಾಮಾಜಿಕ ಆರ್ಥಿಕ ವಿಚಾರಗಳು ಮತ್ತು ಜೀವನವನ್ನು ಈ ಕಾರ್ಯ ಒಳಗೊಂಡಿರಲಿದೆ ಈ ಯೋಜನೆ ಇನ್ನೆರಡು ವರ್ಷಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ

ಭಾರತ ತನ್ನ ನೆರೆ ರಾಷ್ಟವೊಂದರಿಂದ ಒಂದು ವಿಶಿಷ್ಟ ಸವಾಲು ಎದುರಿಸುತ್ತಿದೆ ಮತ್ತು ಆ ನೆರೆ ರಾಷ್ಟ್ರ ಸಹಜವಾಗಿ ವರ್ತಿಸಲಾರಂಭಿಸುವವರೆಗೆ ಹಾಗೂ ಗಡಿ ಭಯೋತ್ಸಾದನೆ ವಿರುದ್ದ ಕ್ರಮ ಕೈಗೊಳ್ಳುವವರೆಗೂ ಈ ಸಮಸ್ಯೆ ಹಾಗೇ ಮುಂದುವರಿಯುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸೆಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ

ಪಾಕಿಸ್ತಾನದೊಂದಿಗೆ ಮಾತುಕತೆ ನಡೆಸುವ ವಿಷಯಗಳಲ್ಲಿ ಭಯೋತ್ವಾದನೆ ವಿಷಯ ಅಗ್ರಸ್ಥಾನದಲ್ಲಿದೆ ಎಂದು ಅವರು ಸ್ಪಡ್ಡಪಡಿಸಿದ್ದಾರೆ

ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಎಂದಿಗೂ ಭಾರತದ ಭಾಗವೇ ಎಂಬುದು ದೇಶದ ಸ್ವಷ್ನ ನಿಲುವಾಗಿತ್ತು ಮತ್ತು ಮುಂದೆಯೂ ಆಗಿರುತ್ತದೆ ಎಂದು ಜೈಶಂಕರ್ ಹೇಳಿದರು

ಇದು ಭಾರತದ ಆಂತರಿಕ ವಿಷಯವಾಗಿದ್ದು ಇದರಲ್ಲಿ ಕೈಗೊಳ್ಳಲಾದ ನಿಲುವಿಗೆ ಜಯ ದೊರೆತಿದೆ ಮುಂದೆಯೂ ಜಯ ದೊರೆಯುವುದು ಎಂದು ಸಚಿವರು ಹೇಳಿದರು

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅವರನ್ನೊಳಗೊಂಡ ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ನ್ಯಾಯಪೀಠ ಅಯೋಧ್ಯೆ ಪ್ರಕರಣದ ಸತತ ವಿಚಾರಣೆ ನಡೆಸುತ್ತಿದ್ದು ಅದು ಈಗ ಅಂತಿಮ ಹಂತ ತಲುಪಿದೆ ಒಂದು ವೇಳಿ ಪ್ರಕರಣದ ಅರ್ಜಿದಾರರು ಅಯೋಧ್ಯೆ ಪ್ರಕರಣವನ್ನು ನ್ಯಾಯಾಲಯದ ಹೊರಗೆ ಮಧ್ಯಸ್ಥಿಕೆ ಮೂಲಕ ಬಗೆಹರಿಸಿಕೊಳ್ಳಲು ಇಚ್ಚಿಸಿದಲ್ಲಿ ಅವರು ಆ ನಿಟ್ಚಿನಲ್ಲಿ ಮುಂದಾಗಬಹುದು ಎಂದು ನ್ಯಾಯಪೀಠ ಹೇಳಿದೆ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಫ್ ಎಂ ಐ ಖಲೀಫುಲ್ಲಾ ನೇತೃತ್ವದ ಮೂವರು ಸದಸ್ಯರ ಮಧ್ಯಸ್ಥಿಕಾ ವೇದಿಕೆ ನಡೆಸುವ ಪ್ರಕ್ರಿಯೆಗಳು ರಹಸ್ಯವಾಗಿರಲಿವೆ ಎಂದು ನ್ಯಾಯಪೀಠ ಹೇಳಿದೆ ನ್ಯಾಷನಲ್ ಕಾನ್ವರೆನ್ಸ್ ಅಧ್ಯಕ್ಷ ಹಾಗೂ ಜಮ್ಮ ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರನ್ನು ಸಾರ್ವಜನಿಕ ಭದ್ರತಾ ಕಾಯ್ದೆಯಡಿ ಬಂಧಿಸಿರುವುದನ್ನು ಜಮ್ಮು ಮತ್ತು ಕಾಶ್ಮೀರದ ನ್ಯಾಷನಲ್ ಕಾನ್ವರೆನ್ಸ್ ಪಕ್ಷ ತೀವ್ರವಾಗಿ ಖಂಡಿಸಿದೆ ಸಾರ್ವಜನಿಕ ಭದ್ರತಾ ಕಾಯ್ದೆಯಡಿ ಜನನಾಯಕನನ್ನು ಬಂಧಿಸಿರುವುದು ಪ್ರಜಾಸತ್ತಾತ್ಮಕ ನೀತಿಗೆ ವಿರುದ್ದವಾಗಿದೆ ಎಂದು ಪಕ್ಷ ಆಕ್ರೋಶ ವ್ಯಕ್ತಪಡಿಸಿದೆ

ಒಳನುಸುಳುವ ಹಾಗೂ ಗಡಿಭಾಗದಲ್ಲಿ ಅಶಾಂತಿಯನ್ನುಂಟು ಮಾಡುವ ಶಕ್ತಿಗಳ ವಿರುದ್ದ ಪೊಲೀಸರು ಹಾಗೂ ಸೇನಾಪಡೆಗಳು ಸಮರ್ಥವಾಗಿ ಹೋರಾದಿ ಭಯೋತ್ವಾದಕ ಚಣುವಟಿಕೆ ಯತ್ತವನ್ನು ಹತ್ತಿಕ್ಕುತ್ತಿವೆ ಎಂದು ಅವರು ಹೇಳಿದ್ದಾರೆ ಕಿಶ್ವಾರ್ ಜಿಲ್ಲೆಯಲ್ಲಿ ನಿನ್ನೆ ಅವರು ಭದ್ರತಾ ವ್ಯವಸ್ಡೆ ಪರಿಶೀಲನೆ ನಡೆಸಿದ ನಂತರ ಈ ವಿಷಯವನ್ನು ತಿಳಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ವಾನಮಾನವನ್ನು ರದ್ದುಪಡಿಸಿದ ನಂತರ ಆ ರಾಜ್ಯದಲ್ಲಿ ಹಲವಾರು ದಿನಗಳಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕ್ಷೆಗೊಂಡಿದ್ದು ಅಧಿಕಾರಿಗಳು ಹಾಗೂ ಯೋಧರು ಇನ್ನಷ್ನು ಎಚ್ಚರಿಕೆಯಿಂದ ಇರುವಂತೆ ಅವರು ಸೂಚಿಸಿದ್ದಾರೆ ನಿರೀಕ್ಷಿತ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಎಲ್ಲ ಭದ್ರತಾ ಸಂಸ್ಥೆಗಳು ಪರಸ್ವರ ಸಹಕಾರದೊಂದಿಗೆ ತಮ್ಮ ಕಾರ್ಯ ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಬೇಕೆಂದು ದಿಲ್ಬಾಗ್ ಸಿಂಗ್ ಕರೆ ನೀಡಿದ್ದಾರೆ ಕಿಶ್ವಾರದ ಪೊಲೀಸ್ ನಿಯಂತ್ರಣ ಕೊಠಡಿಯಲ್ಲಿ ಸಿಸಿ ಟಿವಿ ಕ್ಯಾಮೆರಾ ನಿಗಾ ವ್ಯವಸ್ಥೆಯನ್ನು ಉದ್ಘಾಟಿಸಿದ ಬಳಿಕ ಅವರು ದೇಶ ವಿರೋಧಿ ಸಮಾಜಘಾತುಕ ಹಾಗೂ ವಿಚ್ಚಿದ್ರಕಾರಿ ಶಕ್ತಿಗಳ ಚಟುವಟಿಕೆ ನಿಗ್ರಹಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ನಿಗಾ ತಂಡಕ್ಕೆ ಸೂಚನೆ ನೀಡಿದರು

ಅಮೆರಿಕ ವಿದೇಶಾಂಗ ಸಚಿವ ಮ್ವೆಕ್ ಪಾಂಪಿಯೊ ಅವರ ಭೇಟಿಗೆ ಮುನ್ತವೇ ಅಂತಾರಾಷ್ಟೀಯ ಜಲಮಾರ್ಗ ಭದ್ರತಾ ವ್ಯವಸ್ಥೆಗೆ ಸೇರ್ಪಡೆಗೊಳ್ಳಲು ಸೌದಿ ಅರೆಬಿಯಾ ನಿರ್ಧಾರ ಪ್ರಕಟಿಸಿದೆ ಸೌದಿಯಲ್ಲಿರುವ ವಿಶ್ವದ ಬೃಹತ್ ಕಚ್ಚಾ ತೈಲ ಸಂಸ್ಕ ರಣಾ ಘಟಕಗಳ ಮೇಲೆ ಶನಿವಾರ ನಡೆದಿರುವ ದಾಳಿಯಲ್ಲಿ ಬಳಸಿರುವ ಆಯುಧಗಳ ಬಗ್ಗೆ ಮಾಹಿತಿಯನ್ನು ಪ್ರತ್ಯೇಕವಾಗಿ ಹೆಂಚಿಕೊಳ್ಳಲು ಸೌದಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಒದಿಶಾ ಕದಲ ತೀರದಾಚೆ ಭಾರತೀಯ ವಾಯುಸೇನೆ ಆಕಾಶದಿಂದ ಆಕಾಶಕ್ಷೆ ಚಿಮ್ಮುವ ಅಸ್ತ ಕ್ಷಿಪಣೆಯ ಪರೀಕ್ಷೆಯನ್ನು ಯಶಸ್ಸಿಯಾಗಿ ನಡೆಸಿದೆ

ವೈಮಾನಿಕ ಗುರಿಯನ್ನು ಅಸ್ತ್ರ ಕ್ಷಿಪಣಿ ನಿಖರವಾಗಿ ತಲುಪಿದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ ಉಡಾಯಿಸಲಾದ ಅಸ್ತ್ರ ಕ್ಷಿಪಣಿಯನ್ನು ರಾಡಾರ್ ಹಾಗೂ ಎಲೆಕ್ಟೋ ಆಪ್ಷಿಕಲ್ ಟ್ರಾಕಿಂಗ್ ಸೆನ್ಸಾರ್ಗಳನ್ನು ಬಳಸಿ ಟ್ರಾಕ್ ಮಾಡಲಾಗಿತ್ತು ಹಾಗೂ ಕ್ಷಿಪಣಿ ಯಶಸ್ವಿಯಾಗಿ ಗುರಿಯನ್ನು ತಲುಪಿತು ಈ ಕ್ಷಿಪಣಿಯನ್ನು ಸೇನಾ ಪಡೆಗಳ ಪ್ರಮುಖ ಸಂಶೋಧನಾ ಹಾಗೂ ಅಭಿವೃದ್ದಿ ಸಂಸ್ಥೆಯಾದ ರಕ್ಷಣಾ ಸಂಶೋಧನಾ ಹಾಗೂ ಅಭಿವ್ವದ್ದಿ ಸಂಸ್ಥೆ ಡಿಆರ್ಡಿಒ ಅಭಿವ್ವದ್ದಿಪಡಿಸಿದೆ ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿರುವುದಕ್ಕೆ ಡಿಆರ್ಡಿಒ ಹಾಗೂ ವಾಯುಸೇನಾ ತಂಡಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದಿಸಿದ್ದಾರೆ

ರಕ್ಷಣಾ ಕಾರ್ಯಾಚರಣೆ ಇನ್ನೊ ಮುಂದುವರೆದಿದೆ ಅಪಾಯಮಟ್ನ ಮೀರಿ ಹರಿಯುತ್ತಿದ್ದ ನದಿಯಲ್ಲಿ ಖಾಸಗಿ ದೋಣಿಯೊಂದರಲ್ಲಿ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದಾಗ ದುರಂತ ಸಂಭವಿಸಿತು

ಎಸ್ ಜಗನ್ಮೋಹನ್ ಈ ದುರಂತದ ಬಗ್ಗೆ ಉನ್ನತ ತನಿಖೆ ನಡೆಸುವಂತೆ ಆದೇಶಿಸಿದ್ದಾರೆ ಭ್ರಷ್ವಾಚಾರ ವಿರೋಧಿ ಆಂದೋಲನವೊಂದನ್ನು ಬಾಂಗ್ಲಾದೇಶ ಆರಂಭಿಸಲಿದೆ ಈ ಕುರಿತು ಥಾಕಾದಲ್ಲಿ ನಿನ್ನೆ ಆಡಳಿತಾರೂಥ ಅವಾಮಿ ಲೀಗ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹಾಗೂ ರಸ್ತೆ ಸಾರಿಗೆ ಹಾಗೂ ಸೇತುವೆಗಳ ಸಚಿವ ಒಬ್ಯೆದುಲ್ ಖಾದರ್ ಸುದ್ದಿಗಾರರೊಂದಿಗೆ ಮಾತನಾಡಿ ದೇಶದಲ್ಲೆಡೆ ನಡೆದಿರುವ ಭ್ರಷ್ನಾಚಾರಗಳ ಕುರಿತ ವರದಿಗಳನ್ನು ನೀಡುವಂತೆ ಬೇಹುಗಾರಿಕಾ ಸಂಸ್ಥೆಗಳಿಗೆ ಸೂಚಿಸಿದರು ಈ ವರದಿ ಆಧಾರದಲ್ಲಿ ಸರ್ಕಾರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಆಂದೋಲನ ನಡೆಸಲಿದೆ ಎಂದು ಹೇಳಿದ್ದಾರೆ ಒಂದು ವೇಳೆ ಅಗತ್ಯಬಿದ್ದಲ್ಲಿ ಅವಾಮಿ ಲೀಗ್ ಪಕ್ಷದೊಳಗೂ ಈ ಆಂದೋಲನವನ್ನು ನಡೆಸಲಾಗುವುದು ಭ್ರಷ್ನಾಚಾರ ವಿಚಾರದಲ್ಲಿ ಶೂನ್ಯ ಸಹನೆ ನೀತಿಯನ್ನು ಸರ್ಕಾರ ಅಳವಡಿಸಿಕೊಂಡಿದ್ದು ಭ್ರಷ್ಟಾಚಾರ ಎಸಗುವ ಯಾವುದೇ ವ್ಯಕ್ತಿಯನ್ನು ಶಿಕ್ಷಿಸದೇ ಬಿಡುವುದಿಲ್ಲ ಎಂದು ಅವರು ಹೇಳಿದರು

ಮೊದಲ ದಾಳಿ ಅಧ್ಯಕ್ಷ ಅಶ್ರಫ್ ಘನಿ ಅವರು ನಡೆಸುತ್ತಿದ್ದ ಪ್ರಚಾರ ರ್ಯಾಲಿ ಬಳಿ ಸಂಭವಿಸಿದ್ದು ಇನ್ನೊಂದು ದಾಳಿ ರಾಜಧಾನಿ ಕಾಬೂಲ್ನಲ್ಲಿ ಸಂಭವಿಸಿದೆ ಮೊದಲ ದಾಳಿ ನಿನ್ನೆ ನಡೆದಿದ್ದು ಫನಿ ಅವರು ನೇತೃತ್ವ ವಹಿಸಿದ್ದ ಪ್ರಚಾರ ರ್ಯಾಲಿ ಸ್ದಳದ ಮುಂಭಾಗ ದ್ವಿಚಕ್ರ ವಾಹನದಲ್ಲಿ ಸ್ಪೋಣಕಗಳನ್ನು ತುಂಬಿ ಆತ್ಮಾಹುತಿ ದಾಳಿಕೋರನೊಬ್ಬ ಡಿಕ್ಕಿ ಹೊಡೆಸಿದ್ದಾನೆ ಅಧ್ಯಕ್ಷ ಅಶ್ರಪ್ ಘನಿ ಸುರಕ್ಷಿತವಾಗಿದ್ದಾರೆ ಮೊದಲನೇ ಸ್ಪೋಣದ ಕೆಲವು ಗಂಟೆಗಳ ನಂತರ ಕಾಬೂಲ್ನ ಹಸಿರುವಲಯ ಹಾಗೂ ರಕ್ಷಣಾ ಸಚಿವಾಲಯ ಅಮೆರಿಕ ರಾಯಭಾರಿ ಕಚೇರಿ ಮತ್ತು ನ್ಯಾಟೋ ಮುಖ್ಯ ಕಚೇರಿ ಇರುವ ಪ್ರದೇಶದಲ್ಲಿ ಎರಡನೇ ಸ್ವೋಟ ಸಂಭವಿಸಿದೆ